ಮಡಿಕೇರಿಯಲ್ಲಿಂದು ಸುದ್ಗೋಷ್ನಿಯಲ್ಲಿ ಮಾತನಾಡಿದ ಅವರು ಅಗತ್ತ ಅನುದಾನ ಒದಗಿಸುವ ಮೂಲಕ ಕೊಡಗು ಜಿಲ್ಲೆಯನ್ನು ಮತ್ತ ರೂಪಿಸುವ ನಿಟ್ಟಿನಲ್ಲಿ ಸರ್ಕಾರ ಬದ್ದವಾಗಿದೆ ಎಂದರು ಪ್ರಕೃತಿ ವಿಕೋಪಕ್ಕೆ ಸಿಲುಕಿರುವ ಪಲವು ಗ್ರಾಮಗಳ ಪಂಚಾಯಿತಿಗಳಿಗೆ ಈಗಾಗಲೇ ವಿಶೇಷ ವಾಹನಗಳಲ್ಲಿ ಪಡಿತರವನ್ನು ರವಾನಿಸಲಾಗಿದೆ

ಕೊಡಗು ಜಿಲ್ಲೆಯಲ್ಲಿ ಪ್ರಕೃತಿ ವಿಕೋಪಕ್ಕೆ ಒಳಗಾದ ಹಲವು ಗ್ರಾಮಗಳಲ್ಲಿ ಸೇನೆ ನೌಕಪಡೆ ಸೇರಿದಂತೆ ವಿವಿಧ ತಂಡಗಳು ನಡೆಸಿದ ರಕ್ಷಣಾ ಕಾರ್ಯಾಚರಣೆ ಮುಕ್ತಾಯಗೊಂಡಿದೆ ಎಂದು ರಾಜ್ಯ ಹೆಚ್ಚುವರಿ ಪೊಲೀಸ್ ಮಹಾನಿರ್ದೇಶಕ ಬಿ ಭಾಸ್ಕರರಾವ್ ತಿಳಿಸಿದ್ದಾರೆ ಮಡಿಕೇರಿಯಲ್ಲಿಂದು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಕಳೆದ ಐದು ದಿನಗಳಿಂದ ಕೊಡಗಿನಲ್ಲಿ ಗ್ರಾಮಸ್ಥರ ರಕ್ಷಣಿಗೆ ಕೈಗೊಂಡಿದ್ದ ಕಾರ್ಯಾಚರಣೆ ಮುಕ್ತಾಯಗೊಂಡಿದ್ದು ಸುಮಾರು ಐದೂವರೆ ಸಾವಿರ ಜನರನ್ನು ಸುರಕ್ಷಿತ ಸ್ವಳಗಳಗೆ ಸ್ವಳಾಂತರಿಸಲಾಗಿದೆ ಎಂದು ಹೇಳಿದರು

ಪ್ರಕೃತಿ ವಿಕೋಪ ಪ್ರಕರಣಗಳಲ್ಲಿ ರಾಜ್ಯದಲ್ಲಿ ಇದೇ ಮೊದಲ ಬಾರಿಗೆ ಡ್ರೋಣ್ ಕ್ಯಾಮರಾಗಳನ್ನು ಬಳಸಲಾಗುತ್ತಿದೆ ಎಂದರು ಮುಂದಿನ ದಿನಗಳಲ್ಲಿ ಜಾನುವಾರುಗಳ ರಕ್ಷಣೆಗೆ ಕೂಡಾ ಪ್ರತ್ಯೇಕ ತಂಡ ರಚಿಸಲಾಗುವುದು ಎಂದು ಹೇಳಿದ ಭಾಸ್ಕರರಾವ್ ಕೊಡಗಿನ ಸಂತ್ರಸ್ವರಿಗೆ ನೀಡುವ ಹಣವನ್ನು ಅಧಿಕೃತವಾದ ಮುಖ್ಯಮಂತ್ರಿಗಳ ಪ್ರಕೃತಿ ವಿಕೋಪ ಪರಿಹಾರ ನಿಧಿಗೆ ನೀಡುವಂತೆ ವಿನಂತಿಸಿದರು ದಕ್ಷಿಣ ವಲಯ ಪೊಲೀಸ್ ಮಹಾನಿರ್ದೇಶಕ ಶರತ್ಕ್ ಚಂದ್ರ ಮಾತನಾಡಿ ರಕ್ಷಣಾ ಕಾರ್ಯಾಚರಣೆ ತೃಪ್ತಿಕರವಾಗಿ ಮುಕ್ತಾಯಗೊಂಡಿದೆ ಎಂದು ಹೇಳಿದರು ಪ್ರವಾಹದಿಂದಾಗಿ ನಲುಗಿದ ಕೊಡಗು ಜಿಲ್ಲೆಯಲ್ಲಿ ಪರಿಹಾರ ಮತ್ತು ಪುನರ್ವಸತಿ ಕಾರ್ಯಾಚರಣೆ ಬಿರುಸುಗೊಂಡಿದೆ

ಅವರ ಹುಡುಕಾಟ ಮುಂದುವರಿದಿದೆ ರಾಜ್ಯದ ವಿವಿಧ ಕಡೆಗಳಿಂದ ಅಪಾರ ಪ್ರಮಾಣದಲ್ಲಿ ಪರಿಹಾರ ಸಾಮಾಗ್ರಿಗಳು ಜೆಲ್ಲಾಕೇಂದ್ರ ಮಡಿಕೇರಿಗೆ ಬರುತ್ತಿದೆ ಸಾಂಕ್ರಾಮಿಕ ರೋಗಗಳು ಉಲ್ಬಣಿಸದಂತೆ ಜಿಲ್ಲಾಡಳಿತ ಸಾಕಷ್ಟು ಕ್ರಮ ಕೈಗೊಂಡಿರುವುದಾಗಿ ವಿಪತ್ತು ನಿರ್ವಹಣಾ ಆಯುಕ್ತ ಗಂಗರಾಮ್ ಬಡೇರಿಯಾ ತಿಳಿಸಿದ್ದಾರೆ ಜಲ್ಲೆಯ ಶಾಲಾ ಕಾಲೇಜುಗಳಿಗೆ ಜಿಲ್ಲಾಡಳಿತ ಇಂದು ರಜೆ ಫೋಷಿಸಿದೆ ಮೈಸೂರು ಹಾಸನ ಮಂಡ್ಯ ಜಿಲ್ಲೆಗಳಿಂದ ಆಗಮಿಸಿರುವ ವೈದ್ಯರು ಪರಿಹಾರ ಕೇಂದ್ರಗಳಲ್ಲಿದ್ದು ಸಂತ್ರಸ್ಥರಿಗೆ ಆರೋಗ್ಯ ತಪಾಸಣೆ ನಡೆಸುತ್ತಿದ್ದಾರೆ

ಈ ತಿಂಗಳವರೆಗೂ ಕೊಡಗು ಜೆಲ್ಲೆಗೆ ಪ್ರವಾಸಿಗರ ಪ್ರವೇಶವನ್ನು ಜೆಲ್ಲಾಡಳಿತ ನಿರ್ಬಂಧಿಸಿದೆ ಜಲಾಶಯಗಳಿಂದ ಹೊರಬಿಡುತ್ತಿರುವ ನೀರಿನ ಶ್ರಮಾಣ ಕಡಿಮೆಯಾಗಿದ್ದು

ಮಡಿಕೇರಿ ಮಂಗಳೂರು ರಸ್ತೆಯಲ್ಲಿ ಲಘು ವಾಹನಗಳ ಸಂಚಾರಕ್ಕೆ ಕನಿಷ್ಠ ಒಂದು ತಿಂಗಳು ಬೇಕಾಗುತ್ತದೆ ಎಂದು ಲೋಕೋಪಯೋಗಿ ಸಚಿವ ಎಚ್ ಡಿ ರೇವಣ್ಣ ತಿಳಿಸಿದ್ದಾರೆ

ಹಂಪಿ ವಿಶ್ವವಿದ್ಯಾನಿಲಯದ ಸಿಬ್ಲಂದಿ ತಮ್ನ ಒಂದು ದಿನದ ವೇತನವನ್ನು ಮುಖ್ಯಮಂತ್ರಿಗಳ ಪರಿಹಾರ ನಿಧಿಗೆ ನೀಡಲಿದ್ದಾರೆ ಎಂದು ಮಲ್ಲಿಕಾ ಫಂಟಿ ತಿಳಿಸಿದರು ಪಂಚಾಯತ್ ರಾಜ್ ವ್ಯವಸ್ಥೆಯ ಅಧಿಕಾರ ವಿಕೇಂದ್ರಿಕರಣ ವ್ಯವಸ್ಥೆಯನ್ನು ರಾಜ್ಯ ಸರ್ಕಾರ ದುರ್ಬಲಗೊಳಿಸುವ ಪ್ರಯತ್ನ ಮಾಡುತ್ತಿದೆ ಎಂದು ಅಖಿಲ ಕರ್ನಾಟಕ ರಾಜ್ಯ ಜಿಲ್ಲಾ ಪಂಚಾಯತ್ ಸದಸ್ಥರ ಒಕ್ಕೂಟ ಆರೋಪಿಸಿದೆ ಬೆಂಗಳೂರಿನಲ್ಲಿಂದು ಜಂಟಿ ಸುದ್ಲಿಗೋಷ್ನಿಯನ್ನುದ್ದೇತಿಸಿ ಮಾತನಾಡಿದ ಒಕ್ಕೂಟದ ರಾಜ್ಯಾದ್ದಕ್ಷ ಕೆರೆಹಲ್ಲ ನವೀನ್ ಗ್ರಾಮೀಣ ರಸ್ತೆ ಅಭಿವೃದ್ದಿ ಕುಡಿಯುವ ನೀರಿನ ಪೂರೈಕೆ ಸೇರಿ ಬಹುತೇಕ ಎಲ್ಲಾ ಕ್ಷೇತ್ರಗಳ ಅಭಿವೃದ್ದಿ ಅನುದಾನ ಮತ್ತು ಕಾರ್ಯವ್ಯಾಪ್ತಿಯನ್ನು ರಾಜ್ಯ ಸರ್ಕಾರ ಕಡಿತಗೊಳಿಸಿದೆ ಎಂದು ದೂರಿದರು ಸರ್ಕಾರದಿಂದ ಸಮರ್ಪಕವಾಗಿ ಅನುದಾನ ನಿಗದಿಮಾಡದಿದ್ದರೆ ಪಾಗೂ ಪಂಚಾಯತ್ನ ಕಾರ್ಯವಾಪ್ತಿಯನ್ನು ಮರು ನಿಗದಿಗೊಳಿಸದಿದ್ದರೆ ರಾಜ್ಯದ ಎಲ್ಲಾ ಜಿಲ್ಲೆಯ ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರುಗಳು ಇದೇ ತಿಂಗಳಲ್ಲಿ ಅನಿರ್ಧಿಷ್ಟ ಕಾಲ ಮುಷ್ತರ ನಡೆಸುವುದಾಗಿ ಹೇಳಿದರು